ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮ್ಯಾನ್ಮಾರ್ ಅಧ್ವಕ್ಷ ಯೂ ವಿನ್ ಮಿಂಟ್ ಅವರ ನಡುವೆ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧಗಳ ವೃದ್ಧಿ ಕುರಿತು ವ್ಯಾಪಕ ಚರ್ಚೆ ನಡೆಸಿದರು

ಮ್ಯಾನ್ಮಾರ್ ಅಧ್ಯಕ್ಷರಿಗೆ ರಾಷ್ಟಪತಿ ಭವನದಲ್ಲಿಂದು ಬೆಳಗ್ಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ನಂತರ ಅವರು ರಾಜಘಾಟ್ಗೆ ತೆರಳಿ ರಾಷ್ಟಪಿತ ಮಹಾತ್ಮ ಗಾಂಧಿ ಸಮಾಧಿಗೆ ಗೌರವ ನಮನ ಸಲ್ಲಿಸಿದರು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಭೇಟಿಯಾಗಿದ್ದರು ಮ್ಯಾನ್ಮಾರ್ ಅಧ್ಯಕ್ಷರು ತಮ್ನ ಭಾರತ ಪ್ರವಾಸ ಕಾಲದಲ್ಲಿ ಬೋಧ್ಗಯಾ ಮತ್ತು ಆಗ್ರಾಕ್ಕೂ ಭೇಟಿ ನೀಡಲಿದ್ದಾರೆ ದೆಹಲಿ ಹಿಂಸಾಚಾರ ಕುರಿತು ಇಸ್ಲಾಮಿಕ್ ಕೋ ಆಪರೇಷನ್ ಸಂಘಟನೆ ಓಐಸಿ ನೀಡಿರುವ ಹೇಳಿಕೆಗೆ ಭಾರತ ಇಂದು ತೀವ್ರ ಆಕ್ಷೇಪ ವ್ಯಕ್ಷಪಡಿಸಿದ್ದು ಇದು ಸತ್ಯಕ್ಷೆ ದೂರವಾಗಿದ್ದು ಜನರನ್ನು ದಿಕ್ಕು ತಪ್ಪಿಸುವಂತಾದ್ದಾಗಿದೆ ಎಂದು ಹೇಳಿದೆ ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ಓಐಸಿ ಯಂತಹ ಸಂಘಟನೆಗಳು ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡಬಾರದೆಂದು ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ಒತ್ತಾಯಿಸಿದ್ದಾರೆ ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಕ್ತಾರರು ಸಹಜ ಸ್ಥಿತಿ ಮರುಕಳಿಸಲು ಮತ್ತು ಜನರಲ್ಲಿ ವಿಶ್ವಾಸ ಮೂಡಿಸಲು ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದ್ದಾರೆ ದೆಹಲಿಯಲ್ಲಿನ ಹಿಂಸಾಚಾರವನ್ನು ಓಐಸಿ ಖಂಡಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಸ್ವತಃ ಶಾಂತಿ ಮತ್ತು ಸಹಬಾಳ್ವೆ ಜನತೆಗೆ ಮನವಿ ಮಾಡಿದ್ದಾರೆ ಎಂದು ರವೀಶ್ ಕುಮಾರ್ ತಿಳಿಸಿದ್ದಾರೆ ಗಲಭೇಪೀಡಿತ ಈಶಾನ್ಯ ದೆಹಲಿಯಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ದೆಹಲಿ ಮೊಲೀಸರು ತಿಳಿಸಿದ್ದಾರೆ

ಹಿಂಸೆಪೀಡಿತ ಪ್ರದೇಶಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದ್ದು ಪರಿಸ್ತಿತಿ ನಿಯಂತ್ರಣದಲ್ಲಿದೆ ಎಂದು ಗೃಹ ಸಚಿವಾಲಯ ಹೇಳಿದೆ

ಗಲಭೆಪೀಡಿತ ಪ್ರದೇಶದಲ್ಲಿ ಪರಿಸ್ಟಿತಿ ಸಹಜ ಸ್ಟಿತಿಗೆ ಮರಳುತ್ತಿದೆ ಎಂದು ದೆಹಲಿಯ ವಿಶೇಷ ಪೊಲೀಸ್ ಆಯುಕ್ತ ಎಸ್

ಶ್ರೀವಾತ್ಸವ ತಿಳಿಸಿದ್ದಾರೆ

ಹಿಂಸಾಚಾರ ಸಂದರ್ಭದಲ್ಲಿ ಭಸ್ವಾದ ದಾಖಲೆಗಳನ್ನು ಜನರು ಮತ್ತೆ ಪಡೆಯಲು ಅನುಕೂಲವಾಗುವಂತೆ ವಿಶೇಷ ಶಿಬಿರಗಳನ್ನು ದೆಹಲಿ ಸರ್ಕಾರ ಏರ್ಪಡಿಸಲಿದೆ

ದೆಹಲಿಯ ಉಳಿದ ಕಡೆಗಳಲ್ಲಿ ಪರೀಕ್ಷೆಗಳು ಪೂರ್ವ ನಿಗದಿಯಂತೆ ನಡೆಯಲಿವೆ ಎಂದು ಸಿಬಿಎಸ್ಇ ಹೇಳಿಕೆಯಲ್ಲಿ ತಿಳಿಸಿದೆ

ದೆಹಲಿಯಲ್ಲಿ ನಡೆದ ಹಿಂಸಾತ್ಮಕ ಕೃತ್ಯಗಳ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಜಾಣಮೌನ ತಳೆಯಲು ಕಾರಣವೇನು ಎಂದು ಬಿಜೆಪಿ ಪ್ರಶ್ನಿಸಿದೆ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಕಾಶ್ ಜಾವ್ನೇಕರ್ ಗಲಭೆಒೀಡಿತ ದೆಹಲಿಯಲ್ಲಿ ಶಾಂತಿ ನೆಲೆಸಲು ಸಾಮೂಹಿಕ ಪ್ರಯತ್ನ ಮಾಡದೇ ಕಾಂಗ್ರೆಸ್ ಮತ್ತು ಆಮ್ ಆದ್ನಿ ಪಕ್ಷ ಹಿಂಸಾಚಾರವನ್ನು ರಾಜಕೀಯಗೊಳಿಸಲು ಪ್ರಯತ್ನಿಸುತ್ತಿವೆ ಎಂದು ಟೀಕಿಸಿದರು ಈ ಘಟನೆಗಳಲ್ಲಿ ಪೊಲೀಸ್ ಸಿಭ್ಗಂದಿಯೊಬ್ಬರು ಮೃತಪಟ್ಟದ್ದಾರೆ ಮತ್ತು ಪೊಲೀಸರು ಹಾಗೂ ಮಾಧ್ಯಮದವರ ಮೇಲೆ ದಾಳಿ ನಡೆದಿದ್ದು ಈ ವಿಚಾರದಲ್ಲಿ ಎರಡೂ ಪಕ್ಷಗಳು ಮೌನವಹಿಸಿರುವುದೇಕೆ ಎಂದು ಅವರು ಪ್ರಶ್ನಿಸಿದರು ಗಲಭೆಗಳಲ್ಲಿ ನೊಂದವರನ್ನು ಧರ್ಮದ ಆಧಾರದ ಮೇಲೆ ಗುರುತಿಸುತ್ತಿರುವ ದೆಹಲಿ ಮುಖ್ನಮಂತ್ರಿ ಅರವಿಂದ್ ಕೇಜ್ರವಾಲ್ ಅವರ ಧೋರಣೆಯನ್ನು ಟೀಕಿಸಿರುವ ಜಾವ್ನೇಕರ್ ಆಪ್ ಶಾಸಕರು ಶಾಂತಿ ನೆಲೆಸುವಂತೆ ಮಾಡುವ ಬದಲು ಹಿಂಸಾಚಾರ ಹೆಚ್ಚಾಗಲು ಪ್ರಚೋಚನೆ ನೀಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ ಕಾಂಗ್ರೆಸ್ ಅಧ್ವಕ್ಷೆ ಸೋನಿಯಾಗಾಂಧಿ ಅವರು ಡಿಸೆಂಬರ್ ತಿಂಗಳಲ್ಲಿ ನಡೆದ ಕ್ನಾಲಿಯೊಂದರಲ್ಲಿ ಪ್ರಚೋದನಾತ್ಕಕ ಭಾಷಣ ಮಾಡಿದ್ದು ಹಿಂಸಾಚಾರ ಹೆಚ್ಚಾಗಲು ಕಾರಣವಾಗಿದೆ ಎಂದು ಜಾವ್ನೇಕರ್ ಹೇಳಿದ್ದಾರೆ ಮಾರಣಾಂತಿಕ ಕೊರೋನಾ ವ್ಯೆರಾಣು ಪೀಡಿತ ಚೀನಾಕ್ಕೆ ಭಾರತ ಸದ್ಗಾವನಾ ವಿಮಾನದ ಮುಖಾಂತರ ಮಾಸ್ಕೆ

ದೆಹಲಿಯಲ್ಲಿಂದು ಸುಧ್ಗಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಆರೋಗ್ನ ಸಚಿವ ಡಾ ಹರ್ಷವರ್ಧನ್ ಪ್ರಧಾನಮಂತ್ರಿಯವರ ನೆರೆಹೊರೆಯವರು ಮೊದಲು ನೀತಿಯಡಿ ಈ ನೆರವನ್ನು ಕಳುಹಿಸಿಕೊಡಲಾಗಿದೆ ಎಂದರು

ಜಪಾನ್ನ ಯೋಕೋ ಹಮಾದಲ್ಲಿ ಲಂಗರು ಹಾಕಿರುವ ಡೈಮಂಡ್ ಪ್ರಿನ್ಸಸ್ ಹಡಗಿನಲ್ಲಿದ್ದವರನ್ನು ಕರೆತರಲಾಗಿದೆ

ವಿಮಾನ ನಿಲ್ದಾಣದಲ್ಲಿ ಇವರೆಲ್ಲರನ್ನು ಪ್ರತ್ತೇಕವಾಗಿ ತಪಾಸಣೆಗೊಳಪಡಿಸಿದ ನಂತರ ಐಟಬಿಪಿ ಬಸ್ಗಳಲ್ಲಿ ಚಾವ್ಲಾ ಶಿಬಿರಕ್ಕೆ ಕರೆದೊಯ್ಯಲಾಗಿದೆ ಶಿಬಿರದಲ್ಲಿ ಎಲ್ಲರಿಗೂ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ಐಟಬಿಪಿ ವೈದ್ಯಕೀಯ ಸಿಬ್ಲಂದಿಯಿಂದ ಪ್ರತಿನಿತ್ನ ತಪಾಸಣೆ ಮತ್ತು ಉಸ್ತುವಾರಿ ನೋಡಿಕೊಳ್ಳಲಾಗುವುದು ಇದುವರೆಗೆ ಇವರಲ್ಲಿ ಯಾರೊಬ್ಲರಿಗೂ ಕೊರೋನಾ ವೈರಾಣು ಸೋಂಕಿರುವುದು ಪತ್ತೆಯಾಗಿಲ್ಲ

ಬಾಂಗ್ಲಾದೇಶದಲ್ಲಿನ ಭಾರತೀಯ ಹೈಕಮೀಷನರ್ ರಿವಾ ಗಂಗೂಲಿದಾಸ್ ಪರಿಹಾರ ಸಾಮಗ್ರಿಗಳನ್ನು ಬಾಂಗ್ಲಾದೇಶದ ಪ್ರಕೋಪ ಪರಿಹಾರ ಸಚಿವ ಎನಮೂರ್ ರೆಹಮಾನ್ ಅವರಿಗೆ ಕಾಕ್ಸ್ ಬಜಾರ್ನಲ್ಲಿಂದು ಹಸ್ತಾಂತರಿಸಿದರು ಕಳೆದ ಅಕ್ಲೋಬರ್ನಲ್ಲಿ ಭಾರತಕ್ಕೆ ಭೇಟ ನೀಡಿದ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಕ್ ಹಸೀನಾ ಅವರಿಗೆ ನೀಡಿದ ವಾಗ್ಲಾನದಂತೆ ಈ ನೆರವನ್ನು ಒದಗಿಸಲಾಗಿದೆ ಎಂದು ಬಾಂಗ್ಲಾದೇಶದಲ್ಲಿನ ಭಾರತೀಯ ಹೈಕಮೀಷನ್ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಭಾರತ ರಕ್ಷಣಾ ಸಾಮಾಗ್ರಿ ವಲಯದಲ್ಲಿ ಮುಂಚೂಣಿ ರಫ್ತುದಾರ ದೇಶವಾಗಿ ಹೊರಹೊಮ್ಬಲಿದೆ ಎಂದು ರಕ್ಷಣಾ ಸಚಿವ ರಾಜ್ ನಾಥ್ ಸಿಂಗ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಹೆಚ್ ಎ

ಎ ಎಲ್ ಸಂಸ್ಥೆಯನ್ನು ದೇಶದ ವೈಮಾನಿಕ ವಲಯದ ಬೆನ್ನೆಲುಬೆಂದು ಶ್ಲಾಘಿಸಿದ ರಕ್ಷಣಾ ಸಚಿವರು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಲು ಮತ್ತು ನಾಗರಿಕ ವಿಮಾನ ತಯಾರಿಕೆಯಲ್ಲಿ ಮೂಂಚೂಣಿಗೆ ಬರಲು ಅಲ್ಲಿನ ಸಿಬ್ಲಂದಿಗೆ ಕರೆ ನೀಡಿದರು